ಗ್ಯಹ ಇಲಾಖೆಯ ಜಂಟ ಕಾರ್ಯದರ್ತಿ ಅನಿಲ್ ಮಲ್ಲಿಕ್ ನೇತೃತ್ವದ ತಂಡ ಕೊಡಗು ಮಳೆಬಾಧಿತ ಪ್ರದೇಶಗಳಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಭೂ ಕುಸಿತಕ್ಕೀಡಾದ ಪ್ರದೇಶ ಬೆಳೆಹಾನಿಗೊಳಗಾದ ಭಾಗಗಳಿಗೆ ತೆರಳ ಪರಿಶೀಲಿಸಲಿದ್ದು ನಿರಾತ್ರಿತರು ಹಾಗೂ ಅಧಿಕಾರಿಗಳಿಂದ ಅಗತ್ನ ಮಾಹಿತಿ ಸಂಗ್ರಹಿಸಲಿದೆ ಕೇಂದ್ರ ಪಣಕಾಸು ಇಲಾಖೆಯ ಉಪ ಕಾರ್ಯದರ್ತಿ ಭತೇಂದ್ರ ಕುಮಾರ್ ನೇತೃತ್ವದ ಮತ್ತೊಂದು ತಂಡ ಹಾಸನ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅತಿವೃಷ್ಠಿಯಿಂದ ಆಗಿರುವ ಪಾನಿಯ ಪರಿತೀಲನೆ ನಡೆಸಲಿದೆ ಎಂದು ಕಂದಾಯ ಇಲಾಖೆ ಮೂಲಗಳು ತಿಳಿಸಿವೆ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಲ್ಲಿ ಮನೆ ತೋಟ ಕಳೆದುಕೊಂಡ ಮಡಿಕೇರಿ ವಕೀಲರ ಸಂಘದ ಸದಸ್ಸಂಗೆ ಬೆಂಗಳೂರು ವಕೀಲರ ಸಂಘದಿಂದ ಆರ್ಥಿಕ ನೆರವು ನೀಡಲಾಯಿತು ಮಡಿಕೇರಿ ನ್ಯಾಯಾಲಯ ಸಭಾಂಗಣದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಕೀಲರ ಸಂಘದಿಂದ ಕೊಡಗಿನ ಸಂಗ್ರಸ್ನ ವಕೀಲರಿಗಾಗಿ ಸಂಗ್ರಹಿಸಲಾದ ನಿಧಿಯನ್ನು ಪಸ್ತಾಂತರಿಸಲಾಯಿತು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಎ

ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಎಂ

ನಾಣಯ್ಯ ಕೊಡಗಿನಲ್ಲಿ ಮೋಜು ಮಸ್ತಿ ಪ್ರವಾಸೋದ್ಭಮಕ್ಕೆ ಅವಕಾಶ ನೀಡದೆ ಪರಿಸರ ಸ್ನೇಹಿ ಸಾಂಸ್ಕತಿಕ ಪ್ರವಾಸೋದ್ಯಮವನ್ನು ದೆಂಬಲಿಸುವಂತೆ ಮನವಿ ಮಾಡಿದರು ರಾಜ್ಯದ ಹೆಚ್ಚುವರಿ ಅಡ್ಡೋಕೇಟ್ ಜನರಲ್ ಎ

ಪೊನ್ನಣ್ಣ ಕೊಡಗನ ಅನಾಹುತಕ್ಕೆ ರಾಜ್ಯದ ಜನರು ಕಂಬನಿ ಮಿಡಿದಿದ್ದು ನೆರವಿನ ಮಹಾಪೂರವನ್ನೇ ಪರಿಸಿದ್ದಾರೆ ಎಂದು ಶ್ಲಾಘಿಸಿದರು ನಾಡಿನೆಲ್ಲಡೆ ಇಂದು ಗೌರಿಷಬ್ಲವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಗಣೇಶ ಚತುರ್ಥಿಗೆ ಮುನ್ನ ಮನೆಮನೆಗಳಲ್ಲಿ ಮುತ್ತೈದೆಯರು ಗೌರಿಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸುವುದು ಗೌರಿಹಬ್ಲದ ಸಂಪ್ರದಾಯವಾಗಿದೆ ಅದರಂತೆ ರಾಜಧಾನಿ ಜೆಂಗಳೂರು ಸೇರಿ ರಾಜ್ಯಾದ್ಯಂತ ಸ್ವರ್ಣಗೌರಿಹಬ್ಬವನ್ನು ಆಚರಿಸಲಾಗುತ್ತಿದೆ ನಾಳಿನ ಗಣೇಶ ಚತುರ್ಥಿ ಪಬ್ದದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಖರೀದಿ ಜೋರಾಗಿದ್ದು ಪೂಜಾ ಸಾಮ್ರಗಳು

ಹೂವು ಇತ್ಯಾದಿ ವಸ್ತುಗಳನ್ನು ಜನರು ಕೊಂಡುಕೊಳ್ಳುತ್ತಿರುವ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿದೆ ಉತ್ತವಕ್ಕೆ ಸಕಲ ಸಿದ್ದತೆ ನಡೆದಿದ್ದು ಗಣೇಶ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಆಯೋಜಸಲಾಗುತ್ತಿದೆ

ಮಹೇಶ್ ಆರೋಪಿಸಿದ್ದಾರೆ ಮೈಸೂರಿನಲ್ಲಿಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಷೆ ಬಂದು ನಾಲ್ಕು ತಿಂಗಳಷ್ಷೇ ಆಗಿದೆ ಈ ನಡುವೆ ಕೆಲ ಬಿಜೆಪಿ ಮುಖಂಡರು ಅಧಿಕಾರದ ಆಸೆಯಿಂದ ಸರ್ಕಾರವನ್ನು ಅಸ್ಟಿರಗೊಳಿಸಲು ಯತ್ತಿಸುತ್ತಿದ್ದಾರೆ ಎಂದರು ದೂರಿದರು ಗೌರಿ ಗಣೇಶ ಪಬ್ಲದ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶುಭ ಕೋರಿದ್ದಾರೆ ಪಿಓಪಿ ಹಾಗೂ ರಾಸಾಯನಿಕ ಬಣ್ಣಗಳಿಂದ ತಯಾರಿಸಿರುವ ಗಣೇಶನ ಮೂರ್ತಿಯ ಬದಲು ಮಣ್ಣಿನಿಂದ ತಯಾರಿಸಿರುವ ಗಣೇಶ ಮೂರ್ತಿಯನ್ನು ಪೂಜೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸುವ ಜೊತೆಗೆ ಪರಿಸರವನ್ನು ಸಂರಕ್ಷಿಸೋಣ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ರಾಜ್ಞದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ ಅಂತಹ ಬೆಳವಣಿಗೆಗಳು ಕೂಡ ನಡೆದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸ್ಪಷ್ಪಡಿಸಿದ್ದಾರೆ ಶಾಸಕರಲ್ಲಿ ಯಾವುದೇ ಗೊಂದಲಗಳಲ್ಲ ಸಣ್ಣಮಟ್ಟ ಸಮಸ್ಥೆಗಳದ್ದರೆ ಪರಸ್ಪರ ಚರ್ಚಿಸಿ ಬಗೆಪರಿಸಿಕೊಳ್ಳುವುದಾಗಿ ತಿಳಿಸಿದರು ಮೈತ್ರಿ ಸರ್ಕಾರದ ಪತನಕ್ಕೆ ದಿನಗಣನೆ ಶುರುವಾಗಿದೆ ಎನ್ನುವುದು ಕೇವಲ ವದಂತಿ ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಟಿರಗೊಳ್ಳುವುದಿಲ್ಲ ಕಾರ್ಯಕರ್ತರಲ್ಲಿ ಯಾವುದೇ ಅತಂಕಬೇಡ ಎಂದು ಹೇಳಿದರು ಬೆಂಗಳೂರಿನಲ್ಲಿಂದು ಆಹಾರ ತಂತ್ರಜ್ಞಾನದ ಮೂಲಕ ಸೇನಾ ಸಬಲೀಕರಣ ಕುರಿತ ಒಂದು ದಿನದ ವಿಚಾರ ಸಂಕಿರಣಕ್ಕೆ ಎಎಸ್ಸಿ ಸೆಂಟರ್ ಮುಖ್ಯಸ್ವ ಲೆಫ್ಟಿನೆಂಟ್ ಜನರಲ್ ವಿಪನ್ಗುಪ್ತಾ ಚಾಲನೆ ನೀಡಿದರು ವೈವಿಧ್ಯಮಯ ಮತ್ತು ಪ್ರತಿಕೂಲ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುವ ಸ್ಟನಿಕರು ಸ್ಥಳೀಯ ಹವಾಮಾನಕ್ಕೆ ಸೂಕ್ತವಾದ ಆಹಾರ ಸೇವಿಸುವುದು ಅತ್ಯಗತ್ಯ ಈ ನಿಟ್ಟನಲ್ಲಿ ಆಹಾರ ವಿಜ್ವಾನ ಮತ್ತು ತಂತ್ರಜ್ವಾನ ಕುರಿತ ಸಂಶೋಧನೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದರು ಆ ಬಳಕ ಸುಧಿಗಾರರೊಂದಿಗೆ ಮಾತನಾಡಿದ ವಿಪನ್ಗುಪ್ತಾ ಆಹಾರ ತಂತ್ರಜ್ನಾನ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ವ್ಯತಿರಿಕ್ತ ಹವಾಮಾನ ಪರಿಸ್ತಿತಿ ದುರ್ಗಮ ಪ್ರದೇಶಗಳಲ್ಲಿನ ಪರಿಸ್ತಿತಿಗೆ ಅನುಗುಣವಾಗಿ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ ನಿರ್ದಿಷ್ಲ ಪ್ರದೇಶಗಳಿಗೆ ತಕ್ಕಂತೆ ಆಹಾರದಲ್ಲಿ ಪಲವಾರು ಅಗತ್ನ ಶೋಷಕಾಂಶಗಳನ್ನು ಸೇರಿಸಬೇಕಾಗುತ್ತದೆ

ಇದೇ ಸಂದರ್ಭದಲ್ಲಿ ಆಹಾರ ತಂತ್ರಜ್ಞಾನ ಕುರಿತ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕೇಂದ್ರಿಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಶ್ಲೆ ಸಿಎಫ್ಟಿಆರ್ಐ ಮತ್ತಿತರ ಸಂಶ್ಲೆಗಳು ಭಾಗವಹಿಸಿದ್ದವು

ಈ ಹಿಂದೆ ಜಂಬೂ ಸವಾರಿಯ ತಾಲೀಮು ನಡೆದರೂ ಅದು ಕೇವಲ ಅರಮನೆ ಆವರಣಕ್ಕೆ ಸೀಮಿತವಾಗಿತ್ತು ಆದರೆ ಈ ಬಾರಿ ಜಂಬೂ ಸವಾರಿಯ ಸಂಪೂರ್ಣ ಮಾರ್ಗವನ್ನು ಮೆರವಣಿಗೆಗೆ ಬಳಸಲು ನಿರ್ಧರಿಸಲಾಗಿದೆ